ಹೊಣೆಗಾರಿಕೆಯ ಮತ್ತು ಜನರಿಗೆ ಉತ್ತರ ನೀಡುವಂತಿರಬೇಕು ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಮೂರು ದಿನಗಳ ವಿಚಕ್ಷಣ ಮತ್ತು ಭ್ರಷ್ಟಾಚಾರ ನಿಗ್ರಹ ರಾಷ್ಟೀಯ ಸಮಾವೇಶವನ್ನು ನಿನ್ನೆ ಸಂಜೆ ಉದ್ವಾಟಿಸಿ ಅವರು ಮಾತನಾಡಿದರು ಜಾಗರೂಕ ಭಾರತ ಸಮೃದ್ದ ಭಾರತ ಎಂಬ ಘೋಷವಾಕ್ಕವನ್ನು ಈ ವರ್ಷದ ಸಮಾವೇಶಕ್ಕೆ ಅಳವಡಿಸಿಕೊಳ್ಳಲಾಗಿದೆ ಭ್ರಷ್ಟಾಚಾರ ವಿಷಯದಲ್ಲಿ ಭಾರತ ಎಂದೋ ಸಹನೆ ಕಳೆದುಕೊಂಡಿದೆ ಭ್ರಷ್ಪಾಚಾರ ಆರ್ಥಿಕ ಅಪರಾಧಗಳು ಮಾದಕ ವಸ್ತುಗಳು ಅಕ್ರಮ ಪಣ ವರ್ಗಾವಣೆ ಭಯೋತ್ಪಾದನೆ ಅಥವಾ ಉಗ್ರ ಸಂಘಟನೆಗಳಿಗೆ ಪಣಕಾಸು ಮೂರೈಕೆ ಇತ್ತಾದಿ ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿದ್ಲಾಗಿದೆ ಎಂದರು ವ್ನವಶ್ಲಿತ ತಪಾಸಣೆ ಪರಿಣಾಮಕಾರಿ ಲೆಕ್ಷ ಪರಿಶೋಧನೆ ಸಾಮರ್ಥ್ನ ನಿರ್ಮಾಣ ಮತ್ತು ತರಬೇತಿ ಮೂಲಕ ಭ್ರಷ್ಲಾಚಾರದ ವಿರುದ್ಲ ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡಬೇಕೆದೆ ಭ್ರಷ್ಲಾಚಾರದ ವಿರುದ್ಲ ಹೋರಾಟ ಯಾವುದೇ ಒಂದು ಸಂಸ್ಲೆ ಅಥವಾ ಇಲಾಖೆಯ ಕೆಲಸವಲ್ಲ ಅದು ಸಂಘಟಿತ ಜವಾಬ್ಲಾರಿ ಎಲ್ಲ ಸಂಸ್ಲೆಗಳು ಒಗ್ಗೂಡಿ ಸಪಕಾರ ಸ್ಪೂರ್ತಿಯಿಂದ ಕೆಲಸ ಮಾಡುವುದು ಇಂದಿನ ಅಗತ್ಯವಾಗಿದೆ ಎಂದರು ದೇಶವೀಗ ಹಗರಣಗಳ ಯುಗದಿಂದ ಹೊರಬಂದಿದೆ ಎಂಬುದೇ ಹೆಮ್ಮೆಯ ವಿಷಯ

ಸರ್ಕಾರದ ಮೇಲೆ ನಾಗರಿಕರ ನಂಬಿಕೆ ಹೆಚ್ಚಾಗುತ್ತಿದೆ

ಈ ಸಮಾವೇಶದಲ್ಲಿ ಭ್ರಷ್ಟಾಚಾರ ನಿಗ್ರಹ ಅಕ್ರಮ ಪಣ ವರ್ಗಾವಣೆ ಆರ್ಥಿಕ ಮತ್ತು ಸೈಬರ್ ಅಪರಾಧಗಳು ಸೇರಿದಂತೆ ನಾನಾ ವಿಷಯಗಳ ವಿಸ್ತ್ರತ ಸಮಾಲೋಚನೆ ನಡೆಯಲಿವೆ ಕೊರೋನಾ ಸಾಂಕ್ರಾಮಿಕ ರೋಗದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಜನರು ಪಬ್ದದ ಋತುವಿನಲ್ಲಿ ನಿರ್ಲಕ್ಷ್ಯ ಮನೋಭಾವ ತಾಳಬಾರದು ಸಾಮಾಜಿಕ ಅಂತರವನ್ನು ಕಟ್ಟನಿಟ್ಟನಿಂದ ಕಾಪಾಡಿಕೊಂಡು ಬಂದರೆ ಈ ಸೋಂಕನ್ನು ಹೋಗಲಾಡಿಸಬಹುದು ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ನಿನ್ನೆ ಪ್ರಧಾನ ಮಂತ್ರಿಗಳ ಆತ್ಮ ನಿರ್ಭರ್ ಬೀದಿಬದಿ ವ್ಕಾಪಾರಿಗಳ ಸ್ವ ನಿಧಿ ಯೋಜನೆಯ ಫಲಾನುಭವಿಗಳೊಂದಿಗೆ ಅವರು ಮಾತನಾಡಿದರು ಕೇಂದ್ರ ಸರ್ಕಾರದ ಜನ್ಧನ್ ಆಯುಷ್ಠಾನ್ ಉಜ್ವಲ ಮತ್ತಿತರ ಯೋಜನೆಗಳು ಕೊರೋನಾ ಸಾಂಕ್ರಾಮಿಕ ರೋಗವನ್ನು ನಿಯಂತ್ರಣಕ್ಕೆ ತರಲು ದೇಶದ ಜನಶೆಗೆ ಸಹಾಯಕವಾಗಿವೆ ಎಂದರು ಸರ್ಕಾರದ ಸತತ ಕೆಲಸದ ಫಲವಾಗಿ ಬ್ಯಾಂಕ್ಗಳು ಇದೀಗ ದೇಶದ ಬಡವರನ್ನು ತಲುಮತ್ತಿವೆ ಬೀದಿ ವ್ಯಾಪಾರಿಗಳಿಗೆ ರೂಪಿಸಲಾಗಿರುವ ಸ್ವ ನಿಧಿ ಯೋಜನೆಯು ಸ್ವಾತಂತ್ರ್ಯ ಭಾರತದ ಚೊಚ್ವಲ ಯೋಜನೆಯಾಗಿದೆ ಈ ಯೋಜನೆಯಲ್ಲಿ ಮಧ್ಯವರ್ತಿಗಳು ಮೂಗು ತೂರಿಸದಂತೆ ಡಿಜಿಟಲ್ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಅವರು ಹೇಳಿದರು

ಇದೇ ಸಂದರ್ಭದಲ್ಲಿ ಅವರು ಕೆಲವು ಫಲಾನುಭವಿಗಳ ಜೊತೆ ಸಂವಾದ ನಡೆಸಿದರು

ಮತದಾನದ ವೇಳೆ ಪ್ರತಿಯೊಬ್ಬರು ಮಾಸ್ಕ್ ಧರಿಸುವುದನ್ನು ಕಡ್ಡಾಯ ಮಾಡಲಾಗಿದೆ ಥರ್ಮಲ್ ಸ್ತೀನಿಂಗ್ ಮತ್ತು ಸ್ಯಾನಿಟೈಸರ್ ಬಳಕೆಗೆ ಸೂಕ್ತ ವ್ಕವಸ್ಥೆ ಕಲ್ಪಿಸಲಾಗಿದೆ

ನಕ್ಲಲ್ ಪ್ರದೇಶಗಳಲ್ಲಿ ಬಿಗಿ ಮೊಲೀಸ್ ಭದ್ರತೆ ಒದಗಿಸಲಾಗಿದೆ

ಭಾರತ ಮತ್ತು ಅಮೆರಿಕದ ತಲಾ ಇಬ್ಬರು ಸಚಿವರ ಮಟ್ಟದ ಮೂರನೇ ದ್ವಿಪಕ್ಷೀಯ ಮಾತುಕತೆ ದೆಹಲಿಯಲ್ಲಿ ನಿನ್ನೆ ನಡೆಯಿತು ಈ ಸಭೆಯಲ್ಲಿ ಭೂ ಪ್ರದೇಶದ ನಕ್ಷೆಗಳ ಬಳಕೆಗೆ ಸಂಬಂಧಿಸಿದ ಸಹಕಾರ ಮತ್ತು ವಿನಿಮಯ ಒಪ್ಪಂದಕ್ಕೆ ಉಭಯ ರಾಷ್ಟಗಳು ಸಹಿ ಪಾಕಿವೆ ನೌಕಾ ಕ್ಷಿಪಣಿ ಖಂಡಾಂತರ ಕ್ಷಿಪಣಿ ಮತ್ತಿತರ ಸಮರ ಸಾಧನಗಳು ಮತ್ತು ಶಸ್ತ್ರಾಸ್ತ್ರಗಳ ನಿಖರತೆ ಪತ್ತೆ ಮಾಡಲು ಅಮೆರಿಕದ ಭೂನಕ್ಷೆಗಳನ್ನು ಬಳಕೆ ಮಾಡಲು ಭಾರತಕ್ಕೆ ಈ ಒಪ್ಪಂದ ಅನುವು ಮಾಡಿಕೊಡಲಿದೆ ಇದೊಂದು ಉಭಯ ರಾಷ್ಟಗಳ ಪಾಲಿಗೆ ಐತಿಪಾಸಿಕ ಒಪ್ಪಂದವಾಗಿದೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ಸಚಿವ ಡಾ

ಜೈಶಂಕರ್ ಅವರು ಭಾರತ ನಿಯೋಗದ ನೇತೃತ್ವ ವಹಿಸಿದ್ದರೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪೊಂಪಿಯೊ ಮತ್ತು ರಕ್ಷಣಾ ಕಾರ್ಯದರ್ಶಿ ಮಾರ್ಕ್ ಎಸ್ಪರ್ ಅಮೆರಿಕ ನಿಯೋಗದ ನೇತೃಕ್ಷ ವಹಿಸಿದ್ದರು ಸಭೆಯ ನಂತರ ಮಾಧ್ಯಮಗಳಿಗೆ ವಿವರ ನೀಡಿದ ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ಭೂನಕ್ಷೆ ಬಳಕೆಗೆ ಸಂಬಂಧಿಸಿದ ಸಹಕಾರ ಮತ್ತು ವಿನಿಮಯ ಒಪ್ಪಂದವು ದೇಶದ ಪಾಲಿಗೆ ಮಪತ್ವದ ಸಾಧನೆಯಾಗಿದೆ ದ್ವಿಪಕ್ಷೀಯ ಮತ್ತು ಬಹು ಪಕ್ಷೀಯ ಸಪಕಾರ ಕುರಿತು ಸಮಗ್ರ ಚರ್ಚೆ ನಡೆಸಲಾಗಿದೆ ಎಂದರು ಅಂತಾರಾಷ್ಟೀಯ ಸಾಗರ ವಲಯದ ಪ್ರಾಂತೀಯ ಏಕತೆ ಮತ್ತು ಸಮಗ್ರತೆ ಅಂತಾರಾಷ್ಟೀಯ ಕಾನೂನು ಗೌರವಿಸುವ ಸಂಬಂಧ ಉಭಯ ರಾಷ್ಟಗಳು ಒಪ್ಪಿಗೆ ಸೂಚಿಸಿವೆ ಇಂಡೋ ಫೆಸಿಫಿಕ್ ವಲಯದಲ್ಲಿ ಶಾಂತಿ ಶ್ಠಿರತೆ ಮತ್ತು ಸಮೃದ್ಧಿ ಕಾಪಾಡಲು ಬದ್ಧತೆ ತೋರಲಾಗಿದೆ ರಕ್ಷಣಾ ಭದ್ರತೆ ಬಲಪಡಿಸಲು ಒಟ್ಟಾಗಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದನ್ನು ಮುಂದುವರಿಸಲು ನಿರ್ಧರಿಸಲಾಗಿದೆ ಎಂದರು ವಿದೇಶಾಂಗ ಸಚಿವ ಡಾ ಜೈಶಂಕರ್ ಮಾತನಾಡಿ ಭಾರತದ ನೆರೆಹೊರೆಯ ರಾಷ್ಟಗಳ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು

ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಮೊಂಪಿಯೊ ಮಾತನಾಡಿ ಸಾರ್ವಭೌಮತೆ ಮತ್ತು ಸ್ವಾತಂತ್ರ್ಯದ ವಿಷಯದಲ್ಲಿ ಬೆದರಿಕೆಗಳನ್ನು ಎದುರಿಸುತ್ತಿರುವ ಭಾರತದ ಜೊತೆ ಅಮೆರಿಕ ಸದಾ ನಿಲ್ಲಲಿದೆ ಎಲ್ಲಾ ವಿಧದ ಬೆದರಿಕೆಗಳನ್ನು ಪತ್ತಿಕಲು ಅಮೆರಿಕ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದರು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಮಾರ್ಕ್ ಎಸ್ಸರ್ ಮಾತನಾಡಿ ಪಂಚಿತ ಮೌಲ್ಕಗಳು ಮತ್ತು ಸಾಮಾನ್ಕ ಹಿತಾಸಕ್ತಿಗಳನ್ನು ಆಧರಿಸಿ ಭಾರತವು ಇಂಡೋ ಫಿಸಿಫಿಕ್ ವಲಯದಲ್ಲಿ ಶಾಂತಿ ಕಾಪಾಡಲು ಹೆಗಲು ಕೊಟ್ಟು ನಿಂತಿದೆ ಚೀನಾದ ಆಕ್ರಮಣ ಮತ್ತು ಅಶ್ಠಿರ ಚಟುವಟಿಕೆಗಳು ಹೆಚ್ಚುತ್ತಿರುವುದೇ ಇದಕ್ಕೆ ಕಾರಣ ಈ ವಲಯದಲ್ಲಿ ಭದ್ರತೆ ಶ್ಠಿರತೆ ಮತ್ತು ಸಮ್ಯದ್ದಿ ಕಾಪಾಡಲು ಭಾರತ ಅಮೆರಿಕ ಪಾಲುದಾರಿಕೆ ಅತ್ಯಂತ ಮುಖ್ಯ ಎಂದರು